ಮಹಾರಾಷ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸಣ್ಣ ಪಕ್ಷಗಳ ಮೈತ್ರಿಯೊಂದಿಗೆ ಸ್ಪರ್ಧಿಸಲು ಬಿಜೆಪಿ ಶಿವಸೇನೆ ಘೋಷಣೆ

ಅಪ್ರೆಂಟೀಸ್ಗಳಿಗೆ ವಿದ್ನಾರ್ಹತೆ ಆಧಾರದ ಮೇಲೆ ಕನಿಷ್ಷ ವೇತನ ನೀಡಲು ಕೇಂದ್ರ ಸರಕಾರ ಸೂಚನೆ

ಅಥ್ಲೆಟಿಕ್ಸ್ ದೋಹಾದಲ್ಲಿ ನಡೆಯುತ್ತಿರುವ ವಿಶ್ವ ಚಾಂಪಿಯನ್ಷಿಪ್ನ ಜಾವೆಲಿನ್ ಎಸೆತದಲ್ಲಿ ಅನುರಾಣಿ ಫ್ಲೆನಲ್ಗೆ ಪ್ರವೇಶ

ಹೆಡ್ ನವದೆಹಲಿಯಲ್ಲಿ ಇಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆರೋಗ್ನ ಮಂಥನ್ ನ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ

ಈ ಸಂದರ್ಭದಲ್ಲಿ ಮೋದಿಯವರು ಆಯುಷ್ನಾನ್ ಭಾರತ್ ಮೊಬೈಲ್ ಅಖ್ಲಿಕೇಶನ್ ಮತ್ತು ಆಯುಷ್ನಾನ್ ಭಾರತ್ ಸ್ವಾರ್ಟ್ ಅಪ್ ಗ್ರಾಂಡ್ ಚಾಲೆಂಜ್ ಬಿಡುಗಡೆ ಮಾಡಲಿದ್ದಾರೆ ಜೊತೆಗೆ ಆಯುಷ್ಲಾನ್ ಭಾರತ್ ಸ್ನರಣಾರ್ಥ ಅಂಜೆ ಚೀಟಿಯೊಂದನ್ನು ಕೂಡಾ ಬಿಡುಗಡೆ ಮಾಡಲಿದ್ದಾರೆ ಆಯುಷ್ಣಾನ್ ಭಾರತ ಪಿ ಎಂ ಜೆ ಎ ವಾಯ್ ಯೋಜನೆಯ ಆಯ್ದ ಫಲಾನುಭವಿಗಳೊಂದಿಗೆ ಪ್ರಧಾನಿ ಮಾತನಾಡಲಿದ್ದಾರೆ ಪಿ ಎಂ ಜೆ ಎ ವಾಯ್ ಯೋಜನೆಯ ಪ್ರಮುಖ ಪಾಲುದಾರರನ್ನು ಭೇಟಿ ಮಾಡಿ ಕಳೆದ ವರ್ಷದಲ್ಲಿ ಈ ಯೋಜನೆಯ ಅನುಷ್ಟಾನದಲ್ಲಿ ಅವರು ಎದುರಿಸಿದಂತಹ ಸವಾಲುಗಳೇನೆಂದು ಚರ್ಚಿಸಲು ವೇದಿಕೆ ಒದಗಿಸುವುದು ಆರೋಗ್ಯ ಮಂಥನ್ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದು ನಮ್ನ ಬಾತ್ಷೀದಾರರು ವರದಿ ಮಾಡಿದ್ದಾರೆ ಹೆಡ್ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಸಣ್ಣ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ವರ್ಧಿಸಲು ನಿರ್ಧರಿಸಿದೆ ರಾಮದಾಸ್ ಅಠಾವಳೆ ನೇತೃತ್ವದ ಆರ್ಪಿಐ ಮಹದೇವ್ ಜಂಕರ್ ಅವರ ರಾಷ್ಟೀಯ ಸಮಾಜ ಪಕ್ಷ ವಿನಾಯಕ್ ಮೇಟೆ ಅವರ ಶಿವ ಸಂಗ್ರಾಮ್ ಮತ್ತು ಸದಾಬಾಹು ನೇತೃತ್ವದ ರಾಯತ್ ಕಾಂತಿ ಸಂಘಟನೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಂದು ಬಿಜೆಪಿ ಶಿವಸೇನೆ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದೆ ಸೀಟು ಪಂಚಿಕೆ ಪಾಗೂ ಚುನಾವಣೆಯಲ್ಲಿ ಸ್ವರ್ಧಿಸುವ ಅಭ್ಯರ್ಥಿಗಳ ಪೆಸರುಗಳನ್ನು ಅತಿ ಶೀಘದಲ್ಲೇ ಪ್ರಕಟಿಸಲಾಗುವುದು ಎಂದು ಬಿಜೆಪಿ ಶಿವಸೇನೆ ನಾಯಕರು ತಿಳಿಸಿದ್ದಾರೆ

ಹೆಡ್ ಜಮ್ಮ ಕಾಶ್ಮೀರದಲ್ಲಿ ಬ್ಲಾಕ್ ಅಭಿವೃದ್ದಿ ಅಧ್ಯಕ್ಷರ ಚುನಾವಣೆಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ ಚುನಾವಣೆಗೆ ಇಂದೇ ಅಧಿಸೂಚನೆ ಕೂಡ ಹೊರಡಿಸಲಾಗುವುದು ಎಂದು ಚುನಾವಣೆ ಆಯೋಗ ತಿಳಿಸಿದೆ

ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶೈಲೇಂದ್ರ ಕುಮಾರ್ ಈ ಕುರಿತು ಸುದ್ವಿಗಾರರಿಗೆ ಮಾಹಿತಿ ನೀಡಿದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯಿ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದ್ದರು ನ್ಕಾಯಮೂರ್ತಿ ಎನ್

ರಮಣ ನೇತೃತ್ವದ ಪಂಚ ಸದಸ್ತರ ಪೀಠದಲ್ಲಿ ನ್ಕಾಯಮೂರ್ತಿಗಳಾದ ಎಸ್ಕೆ ಕೌಲ್ ಆರ್ ಸುಭಾಷ್ ರೆಡ್ಡಿ ಬಿಆರ್ ಗವಲ್ ಮತ್ತು ಸೂರ್ಯಕಾಂತ್ ಇದ್ದಾರೆ

ಬಿಹಾರದಾದ್ಯಂತ ಕಳೆದ ಮೂರು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ತಗ್ಗು ಪ್ರದೇಶಗಳಲ್ಲಿ ನಿಂತಿರುವ ನೀರಿನಿಂದಾಗಿ ರಾಜ್ಯದ ರಾಜಧಾನಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಉತ್ತರ ಪ್ರದೇಶದಲ್ಲಿ ಮಳೆಯಿಂದಾಗಿ ಭಾರಿ ಪಾನಿಯಾಗಿದೆ ಮಳೆಯಿಂದ ಬಾಧಿತ ಪ್ರದೇಶಗಳಲ್ಲಿ ರಕ್ಷಣಾ ಪಾಗೂ ಪರಿಪಾರ ಕಾರ್ಯಾಚರಣೆ ಕೈಗೊಳ್ಳಲು ಕೇಂದ್ರ ಸರಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ಬಿಹಾರದಲ್ಲಿ ಮಳೆ ಪೀಡಿತ ಪ್ರದೇಶಗಳಲ್ಲಿ ಸಚಿವ ರವಿಶಂಕರ್ ಪ್ರಸಾದ್ ಪರಿಶೀಲನೆ ನಡೆಸಿದರು ತಗ್ಗು ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ರಾಜ್ಯ ಸರ್ಕಾರ ಕೇಂದ್ರದ ಸಹಾಯ ಕೋರಿದೆ ಎರಡು ಭಾರತೀಯ ವಾಯುಪಡೆಯ ಪೆಲಿಕಾಫ್ಟರ್ಗಳು ಪಾಗೂ ಪೆವಿಡಿಸ್ವಾರ್ಜಿಂಗ್ ವಾಟರ್ ಮಿಷನ್ಗಳಿಗಾಗಿ ಮನವಿ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಮಳೆಯಿಂದ ಭಾರಿ ತೊಂದರೆ ಆಗಿದೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿರುವ ಕಾರಣ ರಕ್ಷಣಾ ಸಾಮಗಿಗಳನ್ನು ತಲುಪಿಸುವಲ್ಲಿ ರಾಜ್ವಾಡಳಿತ ಸಮಸ್ಯೆ ಎದುರಿಸುತ್ತಿದೆ ರಕ್ಷಣೆ ಮತ್ತು ಪರಿಪಾರ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜತೆ ಮಾತುಕತೆ ನಡೆಸಿದ್ದಾರೆ

ಅಂಬಾಜಿಯಲ್ಲಿ ಪೂಜೆ ಪುನಸ್ಕಾರ ಪೂರೈಸಿ ವಾಪಸ್ ಬರುತ್ತಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ

ಸಾಮರ್ಥ್ಯಕ್ಕೆಂತ ಹೆಚ್ಚಾಗಿ ಪ್ರಯಾಣಿಕರನ್ನು ತುಂಬಿಕೊಳ್ಳಲಾಗಿತ್ತು ಪಾಗೂ ಭಾರಿ ಮಳೆಯ ಕಾರಣ ಚಾಲಕನ ನಿಯಂತ್ರಣಕ್ಕೆ ಸಿಕ್ಕದೆ ಬಸ್ ಉರುಳಿತು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ

ನಾಲ್ಕು ಅಥವಾ ನಾಲ್ಕಕ್ಕಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದವರು ಅಪ್ರೆಂಟಿಸ್ಗಳನ್ನು ನೇಮಿಸಬಹುದಾಗಿದೆ ಎಂದು ಪಾಂಡೆ ಹೇಳಿದರು ರಾಜ್ಯ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ ಕೌಶಲ ಮಿತ್ರದ ಹೊಸ ಆಯಾಮವನ್ನು ಸೃಷ್ಟಿಸುವ ಅವಶ್ಕತೆ ಕುರಿತು ಸಚಿವರು ಒತ್ತು ನೀಡಿದರು ಕಂಪನಿಗಳಲ್ಲಿ ಅಪ್ರೆಂಟಿಶಿಪ್ ನೇಮಕ ಕುರಿತಾದ ಕಾನೂನು ಅಳವಡಿಕೆಗೆ ಎಲ್ಲ ಕ್ರಮಗಳನು ಕೈಗೊಳ್ಳುವಂತೆ ಸಚಿವರಿಗೆ ಮನವಿ ಮಾಡಿದರು

ಆಫ್ಲೈನ್ ಪಣ ಪಾವತಿ ಫೀಚರ್ ಘೋನ್ ಬಳಕೆದಾರರ ಪಾವತಿ ಆಯ್ಕೆಗಳು ಸರಳ ಮತ್ತು ಬಳಕೆದಾರ ಸ್ನೇಹಿ ನಿಮ್ಮ ಗ್ರಾಪಕರನ್ನು ಅರಿಯಿರಿ ಸ್ವಯಂ ಚಾಲಿತ ಆನ್ಲೈನ್ ವ್ಕಾಜ್ಯ ಪರಿಪಾರ ವ್ಯವಸ್ಥೆ ಗಡಿ ಪಣ ರವಾಣೆ ಪಣ ಪಾವತಿಯಲ್ಲಿ ಸುರಕ್ಷಕೆ ಮತ್ತು ಭದ್ರತೆ ಮುಂತಾದ ವಿಭಾಗಗಳಲ್ಲಿ ತಮ್ಮ ಅನಿಸಿಕೆ ಮಂಡಿಸಬಹುದಾಗಿದೆ

ವೆಬ್ ವಿಳಾಸಕ್ಕೆ ಭೇಟಿ ನೀಡಬಹುದಾಗಿದೆ ಭಾರತ ಮತ್ತು ಥಾಯ್ಲೆಂಡ್ ಸೇನಾ ಪಡೆಗಳ ಜಂಟಿ ಸಮರಾಭ್ಯಾಸ ಅಂತ್ಯಗೊಂಡಿದೆ

ಉಭಯ ದೇಶಗಳ ಸೇನಾ ಪಡೆಗಳು ತಮ್ಮ ಸಾಮರ್ಥ್ಲವನ್ನು ಪ್ರದರ್ಶಿಸಿತು ಹಾಗೂ ತಂತ್ರಗಾರಿಕೆಯ ವಿನಿಮಯ ಕೂಡ ಮಾಡಿಕೊಂಡಿತು ಇದೇ ಸಂದರ್ಭದಲ್ಲಿ ಜಂಟೆ ತರಬೇತಿಯನ್ನು ಆಯೋಜಿಸಲಾಗಿತ್ತು

ಹೆಡ್ ದೋಹಾದಲ್ಲಿ ನಡೆಯುತ್ತಿರುವ ವಿಶ್ವ ಚಾಂಪಿಯನ್ಷಿಪ್ನ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತದ ಅನು ರಾಣಿ ಫ್ಟೆನಲ್ ಪ್ರವೇಶಿಸಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಗೌರವಕ್ಕೆ ಅನು ರಾಣಿ ಪಾತ್ರರಾಗಿದ್ದಾರೆ

ಅರ್ಹತಾ ಸುತ್ತಿನಲ್ಲಿ ಅನುರಾಣಿ ಐದನೇ ಸ್ವಾನ ಪಡೆದರು ವಿಶ್ವ ದಾಖಲೆ ಮಾಡಿರುವ ಬಾರ್ಮೊರಾ ಸ್ಪೊಟಕೊವ ನಾಲ್ಕನೇ ಸ್ವಾನ ಪಡೆದರು

ಸೂರತ್ನಲ್ಲಿ ಇಂದು ಸರಣಿಯ ಮೊದಲ ಪಂದ್ಯ ನಡೆಯಲಿದೆ

ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ